ಆರ್ಥಿಕತೆಯನ್ನು ವ್ಯವಸ್ಥಿತಗೊಳಿಸಲು ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸಲು ಸೋಟು ಅಮಾನ್ಯೀಕರಣ ಒಂದು ಪ್ರಮುಖ ನಿರ್ಧಾರ ಹಣಕಾಸು ಸಚಿವ ಅರುಣ್ ಜೇಟ್ಲಿ

ರಕ್ಷಣಾ ಸಚಿವಾಲಯದಿಂದ ಸೇನೆಯ ಮೂರು ವಿಭಾಗಗಳ ಉಪ ಮುಖ್ಯಸ್ವರಿಗೆ ಹೆಚ್ಚಿನ ಹಣಕಾಸು ಅಧಿಕಾರ

ಮಿಜೋರಾಂನಲ್ಲಿ ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ತಿಯನ್ನು ತೆಗೆದು ಹಾಕಿದ್ದರ ವಿರುದ್ದ ಹಾಗೂ ಸಿಇಒ ಅವರನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ನಡೆಯುತ್ತಿದ್ದ ಎನ್ಜಿಒ ಸಮನ್ವಯ ಸಮಿತಿಯ ಪ್ರತಿಭಟನೆ ವಾಪಸ್

ಛತ್ತೀಸ್ಫಡ್ನ ದಂತೆವಾಡ ಜಿಲ್ಲೆಯಲ್ಲಿ ಮಾವೋದಾಳಿ ಸಿಐಎಸ್ಎಫ್ನ ಒಬ್ಬ ಯೋಧ ಸೇರಿ ಐವರ ಸಾವು

ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಕ್ವಾರ್ಟರ್ ಫೈನಲ್ ಪ್ರವೇಶ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ದಿಪಚಾರಿಕ ರೂಪಕ್ಕೆ ತರಲು ಸರ್ಕಾರ ಸೋಟು ಅಮಾನ್ಯೀಕರಣದಂತಹ ದಿಟ್ಟ ನಿರ್ಧಾರವನ್ನು ಕೈಗೊಂಡಿತ್ತು ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ಹೇಳಿದ್ದಾರೆ ದಿಪಚಾರಿಕ ಆರ್ಥಿಕತೆಯಲ್ಲಿ ದುರ್ಬಲ ವರ್ಗಗಳು ಪಾಲ್ಗೊಳ್ಳುವುದನ್ನು ಖಾತರಿಪಡಿಸಲು ವಿತ್ತೀಯ ಒಳಗೊಳ್ಳುವಿಕೆ ಸರ್ಕಾರದ ಮತ್ತೊಂದು ಪ್ರಮುಖ ಕ್ರಮ ಎಂದು ಅವರು ಬಣ್ಣೆಸಿದ್ದಾರೆ ನೋಟು ಅಮಾನ್ಲೀಕರಣಕ್ಕೆ ಎರಡು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅರುಣ್ ಜೇಟ್ನಿ ಫೇಸ್ಬುಕ್ ಪುಟದಲ್ಲಿ ಈ ವಿಷಯ ಬರೆದುಕೊಂಡಿದ್ದಾರೆ ನೋಟು ಅಮಾನ್ದೀಕರಣದಿಂದಾಗಿ ನಗದು ಹಣ ಹೊಂದಿದ್ದವರು ಬ್ಯಾಂಕ್ಗಳಲ್ಲಿ ಠೇವಣಿ ಇರಿಸುವ ಅನಿವಾರ್ಯತೆ ಸೃಷ್ಷಿಸಿತು ಅಗಾಧ ಪ್ರಮಾಣದ ಪಣ ಬ್ಯಾಂಕ್ಗಳಲ್ಲಿ ಕೇವಣಿ ಇರಿಸಲಾಯಿತು ಅಲ್ಲದೇ ಅದರ ವಾರಸುದಾರರು ಯಾರು ಎಂಬುದು ಗುರುತಿಸುವಂತಾಯಿತು ಎಂದು ಸಚಿವ ಜೇಟ್ಲ ವಿವರಿಸಿದ್ದಾರೆ

ಬಹಳಷ್ಟು ಹಣ ಮ್ಲೂಚ್ಲುಯಲ್ ಫಂಡ್ಗಳಿಗೆ ವರ್ಗಾವಣೆಗೊಂಡು ಹಣ ಔಪಚಾರಿಕ ಹಣಕಾಸು ವ್ಲವಸ್ಥೆಯ ಭಾಗವಾಯಿತು ಎಂದು ಅವರು ತಿಳಿಸಿದ್ದಾರೆ ಸೋಟು ಅಮಾನ್ಲೀಕರಣ ಹಾಗೂ ಸರಕು ಮತ್ತು ಸೇವಾ ತೆರಿಗೆ ಜೆಎಸ್ಟಿ ಅನುಷ್ಲಾನ ನಗದು ವಹಿವಾಟಿಗೆ ದೊಡ್ಡ ರೀತಿಯಲ್ಲಿ ತಡೆ ಹಾಕಿದಂತಾಯಿತು

ನೋಟು ಅಮಾನ್ಲೀಕರಣದಿಂದಾಗಿ ವ್ಲೆಯಕ್ತಿಕ ಆದಾಯ ತೆರಿಗೆ ಸಂಗ್ರಹದ ಮೇಲೆ ಪರಿಣಾಮ ಬೀರಿದ್ದು

ಸರ್ಕಾರ ಸಂಪನ್ಮೂಲವನ್ನು ಅತ್ಯುತ್ತಮ ಮೂಲ ಸೌಕರ್ ಸೃಷ್ಟಿ ಸಾಮಾಜಿಕ ವಲಯ ಹಾಗೂ ಗ್ರಾಮೀಣ ಭಾರತದ ಅಭಿವೃದ್ದಿಗಾಗಿ ವಿನಿಯೋಗಿಸುತ್ತಿದೆ ಎಂದು ಸಚಿವ ಜೇಟ್ಲಿ ತಿಳಿಸಿದ್ದಾರೆ ನೋಟು ಅಮಾನ್ಯೀಕರಣ ತ್ರಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಪರಿಣಾಮ ಉಂಟು ಮಾಡಿದೆ ಎಂದು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಹೇಳಿದ್ದಾರೆ ದೇಶದ ಆರ್ಥಿಕತೆಯ ಆಧಾರ ಸ್ತಂಭವಾಗಿರುವ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಮಾನ್ಯೀಕರಣದ ಆಘಾತದಿಂದ ಇನ್ನು ಚೇತರಿಸಿಕೊಳ್ಳಬೇಕಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಯುವಕರಿಗೆ ಸಾಕಷ್ಟು ಉದ್ಯೋಗ ಸೃಷ್ಟಿಸಲು ಆರ್ಥಿಕತೆ ನಿರಂತರವಾಗಿ ಹೋರಾಟ ನಡೆಸುತ್ತಿರುವಾಗಲೇ ಉದ್ಯೋಗ ಸ್ಪಷ್ಟಿಯ ಮೇಲೆ ಈ ಪ್ರಕ್ರಿಯೆ ನೇರ ಪರಿಣಾಮ ಉಂಟು ಮಾಡಿತು ಎಂದು ಅವರು ಟೀಕಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ಹಿರಿಯ ನಾಯಕ ಎಲ್

ದೇಶದ ಅಭಿವೃದ್ದಿಗೆ ಅಡ್ವಾಣಿ ಅವರ ಕೊಡುಗೆ ಸ್ನರಣಾರ್ಹ ಅಡ್ವಾಣಿ ಅವರು ಸಚಿವರಾಗಿ ಭವಿಷ್ಯದ ನಿರ್ಧಾರ ಹಾಗೂ ಜನಸ್ನೇಹಿ ನೀತಿಗಳನ್ನು ರೂಪಿಸುವಲ್ಲಿ ಪ್ರಶಂಸನೀಯ ಕೊಡುಗೆ ನೀಡಿದ್ದಾರೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಅಡ್ವಾಣಿ ಅವರ ದಣಿವರಿಯದ ಬದ್ದತೆ ದೇಶಕ್ಕೆ ಸದಾ ಸ್ಪೂರ್ತಿಯ ಸೆಲೆಯಾಗಿದೆ ಎಂದು ತಿಳಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಹ ಅಡ್ಲಾಣಿ ಅವರಿಗೆ ಹುಟ್ಲುಹಬ್ಲದ ಶುಭಾಶಯ ಕೋರಿದ್ದಾರೆ ರಕ್ಷಣಾ ಸಚಿವಾಲಯ ಸೇನೆಯ ಮೂರು ವಿಭಾಗಗಳ ಉಪ ಮುಖ್ಯಸ್ವರಿಗೆ ಹಣಕಾಸು ಅಧಿಕಾರಗಳನ್ನು ಹೆಚ್ಚಿಸಿದೆ ಸತಸ್ತ ಪಡೆಗಳ ಖರೀದಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳಲ್ಲಿ ನಿರ್ಧಾರಗಳನ್ನು ತ್ವರಿತವಾಗಿ ಕೈಗೊಳ್ಳಲು ಸಾಧ್ಯವಾಗುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ

ಸರ್ಕಾರದ ಕ್ರಮ ಸೇನೆಯ ಮೂರು ವಿಭಾಗಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ನಿರೀಕ್ಸಿಸಿದೆ ಸಶಸ್ತ ಪಡೆಗಳು ತಮ್ಮ ಕಾರ್ಯಾಚರಣೆಯ ಸನ್ನದತೆಯನ್ನು ಹೆಚ್ಚಿಸಲು ಅಗತ್ಯವಿರುವ ಶಸ್ತಾಸ್ತ ಮತ್ತು ಮದ್ದು ಗುಂಡುಗಳ ಬೇಡಿಕೆ ಪೂರೈಕೆಗೆ ಈ ನಿರ್ಧಾರ ಪೂರಕವಾಗಿದೆ ವಿಧಾನಸಭಾ ಚುನಾವಣೆ ನಡೆಯಲಿರುವ ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದ ದಂತೇವಾಡ ಜೆಲ್ಲೆಯಲ್ಲಿ ಇಂದು ಮಾವೋವಾದಿಗಳು ನಡೆಸಿದ ದಾಳಿಯಲ್ಲಿ ಒಬ್ಬ ಭದ್ರತಾ ಸಿಬ್ಬಂದಿ ಸೇರಿದಂತೆ ಐವರು ಮೃತಪಟ್ಟದ್ದಾರೆ ಫಟನೆಯಲ್ಲಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಇಬ್ಬರು ಯೋಧರು ಗಾಯಗೊಂಡಿದ್ದಾರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ತೆರಳುತ್ತಿದ್ದ ಮಿನಿ ಬಸ್ ಅನ್ನು ಗುರಿಯಾಗಿಸಿಕೊಂಡು ಬಚೇಲಿ ಪ್ರದೇಶದಲ್ಲಿ ಮಾವೋವಾದಿಗಳು ಐಇಡಿ ಸ್ತೋಟಿಸಿದ್ದರಿಂದ ಈ ಘಟನೆ ನಡೆದಿದೆ ದಾಳಿಗೀಡಾದ ಬಸ್ ಅನ್ನು ಚುನಾವಣಾ ಕಾರ್ಯಕ್ತೆ ನಿಯೋಜಿಸಲಾಗಿತ್ತು ಬಸ್ ಸಿಐಎಸ್ಎಫ್ ಹಾಗೂ ಕೆಲವು ನಾಗರಿಕರನ್ನು ಹೊತ್ತು ಅಕ್ಲಾನ ನಗರಕ್ಕೆ ತೆರಳುತಿದ್ದಾಗ ಈ ದಾಳ ನಡೆದಿದೆ ಮೃತಪಟ್ಟವರಲ್ಲಿ ಸಿಐಎಸ್ಎಫ್ನ ಓರ್ವ ಹೆಡ್ಕಾನ್ಸಟೇಬಲ್ ಚಾಲಕ ನಿರ್ವಾಹಕ ಹಾಗೂ ಇಬ್ಲರು ನಾಗರಿಕರು ಸೇರಿದ್ದಾರೆ ಮಿಜೋರಾಂನಲ್ಲಿ ಯಂಗ್ ಮಿಜೋ ಅಸೋಸಿಯೇಷನ್ ನೇತೃತ್ವದ ಎನ್ಜಿಒ ಸಮನ್ವಯ ಸಮಿತಿಯ ಪ್ರತಿಭಟನೆ ಹಾಗೂ ಧರಣಿಯಿಂದ ರಾಜ್ಯದಲ್ಲಿ ಉಂಟಾಗಿದ್ದ ಎರಡು ದಿನಗಳ ಬಿಕ್ಕಟ್ಟು ಅಂತಿಮವಾಗಿ ಸಮಿತಿ ಪ್ರತಿಭಟನೆ ಹಿಂಪಡೆಯುವ ಮೂಲಕ ನಿವಾರಣೆಯಾಗಿದೆ ಎನ್ಜೆಒ ಸಮನ್ವಯ ಸಮಿತಿ ರಾಜ್ಯ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ತಿ ಲಲ್ಯೂನಾವಿಯ ಚಿಂಗೊ ವಜಾ ವಿರುದ್ದ ಪ್ರತಿಭಟನೆ ನಡೆಸಿತ್ತು ಅಲ್ಲದೇ ಮುಖ್ಯ ಚುನಾವಣಾ ಅಧಿಕಾರಿ ಎಸ್

ಈ ನಡುವೆ ಚುನಾವಣಾ ಆಯೋಗ ಶುಕ್ರವಾರ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಎನ್ಜಿಒ ಸಮನ್ನಯ ಸಮಿತಿ ಸದಸ್ಯರೊಂದಿಗೆ ಮಿಜೋರಾಂಗೆ ಉನ್ನತ ಮಟ್ಟದ ಸಮಿತಿಯನ್ನು ಕಳುಹಿಸಲು ನಿರ್ಧರಿಸಿದೆ ಸಮಿತಿಯ ನೇತೃತ್ವವನ್ನು ಉಪ ಮುಖ್ಯ ಚುನಾವಣಾ ಆಯುಕ್ತ ಸುದೀಪ್ ಜೈನ್ ವಹಿಸಲಿದ್ದಾರೆ ಮಂಗಳವಾರ ಚುನಾವಣಾ ಆಯೋಗ ನಿಯೋಗದೊಂದಿಗೆ ನಡೆಸಿದ ಚರ್ಚೆಯ ನಂತರ ಅಂಗೀಕರಿಸಲಾದ ನಿರ್ಣಯವನ್ನು ಒಪ್ಪಿಕೊಂಡಿದೆ ತ್ರಿಪುರಾದಲ್ಲಿ ನೆಲೆಸಿರುವ ಮಿಜೋರಾಂನ ಬ್ರೂ ನಿರಾತ್ರಿತರಿಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಬೇಕೆಂಬ ಬೇಡಿಕೆ ಬಗ್ಗೆ ಸಮಿತಿ ಪರಿಶೀಲಿಸಲಿದೆ

ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನವಾಗಿದೆ ಅಭ್ಯರ್ಥಿಯೊಬ್ಬರ ವಿರುದ್ದದ ಅಪರಾಧ ಪ್ರಕರಣಗಳ ಕುರಿತ ಮಾಹಿತಿಯನ್ನು ಪ್ರಕಟಿಸಲು ತಗಲುವ ವೆಚ್ಚವನ್ನು ಸುಪ್ರೀಂ ಕೋರ್ಟ್ ಆದೇಶದಂತೆ ಚುನಾವಣಾ ವೆಚ್ಚದ ಭಾಗವನ್ನಾಗಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ ಈ ವೆಚ್ಲವನ್ನು ಅಭ್ಲರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳು ಭರಿಸಬೇಕಿದೆ ವಿಧಾನಸಭಾ ಚುನಾವಣೆಗಳಲ್ಲಿ ಪಕ್ಷದ ಚುನಾವಣಾ ವೆಚ್ಚಕ್ಕೆ ಯಾವುದೇ ಮಿತಿಯಿಲ್ಲ

ಈ ಮೊದಲು ಅನೌಪಚಾರಿಕ ಆರ್ಥಿಕ ವಲಯದಲ್ಲಿದ್ದ ಕಿರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಈಗ ದಿಪಚಾರಿಕ ಆರ್ಥಿಕತೆಗೆ ಒಳಪಡಲು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟ ನೆರವಾಗಿದೆ ಎಂದು ಕಿರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಕಾರ್ಯದರ್ಶಿ ಅರುಣ್ ಕುಮಾರ್ ಪಾಂಡಾ ಆಕಾಶವಾಣಿಗೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ದೇಶದಲ್ಲಿ ಎಂಎಸ್ಎಇ ವಲಯ ಅತಿದೊಡ್ಡ ಉದ್ಯೋಗ ಸೃಷ್ಷಿಯ ವಲಯವಾಗಿದೆ ಎಂದು ಅವರು ಹೇಳಿದ್ದಾರೆ

ತಾಲಿಬಾನ್ ಸೆಂಟ್ರಲ್ ವಾರ್ಡಕ್ನ ಪೊಲೀಸ್ ಹೊರಕಾಣೆಯೊಂದರ ಮೇಲೆ ಇಂದು ಬೆಳಗ್ಗೆ ದಾಳಿ ನಡೆದಿದ್ದು ಐವರು ಪೊಲೀಸರನ್ನು ಪತ್ಯೆ ಮಾಡಲಾಗಿದೆ ಮೂವರು ಪೊಲೀಸರು ದಾಳಿಯಲ್ಲಿ ಗಾಯಗೊಂಡಿದ್ದಾರೆ